ಿಗಿ ಈರುಳ್ಳಿ ಬೆಲೆ ಏರಿಕೆ ಸಮಸ್ಯೆ ಬಳಕೆದಾರರ ಹಿತರಕ್ಷಣೆಗೆ ತ್ರಮ ಕೈಗೊಳ್ಳಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಕಾಂಗ್ರೆಸ್ ಮುಖಂಡ ಸಿದ್ದರಾಮಯ್ಯ ಆರೋಪ ಿಗ ರಾಜ್ಯ ಭಾಷೆಗಳನ್ನು ಕಾಪಾಡುವ ನಿಟ್ಲಿನಲ್ಲಿ ಸೂಕ್ತ ಕಾನೂನು ರೂಪಿಸಬೇಕು ಎಂದು ಕೋರಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ಚಂದ್ರಶೇಖರ ಕಂಬಾರ ಪ್ರಧಾನಮಂತ್ರಿಗೆ ಮನವಿ

ಉಪಚುನಾವಣೆ ನಡೆಯಲಿರುವ ಕ್ಷೇತ್ರಗಳಲ್ಲಿ ಇಂದು ಸರ್ಕಾರಿ ಕಚೇರಿಗಳು ಶಾಲೆ ಮತ್ತು ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಬೆಂಗಳೂರಿನ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಾದ ಶಿವಾಜಿ ನಗರ ಯಶವಂತಮರ ಕೆ ಆರ್ ಮರ ಮಹಾಲಕ್ಷ್ಮೀ ಲೇಔಟ್ ಹಾಗೂ ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಚಿಕ್ಕಬಳ್ಯಾಮರ ಕೆ

ಜೊತೆಗೆ ಮೊಲೀಸ್ ಸಿಬ್ಬಂದಿಯನ್ನು ಸಹ ನಿಯೋಜಿಸಲಾಗಿದೆ ಈಗಾಗಲೇ ಕ್ಷೇತ್ರದ ಮತದಾರರಲ್ಲದವರು ಕ್ಷೇತ್ರದಿಂದ ಹೊರ ಹೋಗುವಂತೆ ಸೂಚನೆ ನೀಡಲಾಗಿದೆ ಚುನಾವಣೆಗೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳು ಹಾಗೂ ಪಕ್ಷದ ಕಾರ್ಯಕರ್ತರು ನಿನ್ನೆ ಮನೆಮನೆಗೆ ತೆರಳಿ ಪ್ರಚಾರ ಕೈಗೊಂಡಿದ್ದರು ಮತದಾರರು ಮತದಾನ ಮಾಡಲು ಭಾರತ ಚುನಾವಣಾ ಆಯೋಗ ನೀಡಿರುವ ಗುರುತಿನ ಚೀಟಿ ಇಲ್ಲವಾದಲ್ಲಿ ಅದಕ್ಕೆ ಪರ್ಯಾಯವಾಗಿ ಪಾಸ್ಮೋರ್ಟ್ ಡ್ರೈವಿಂಗ್ ಲೈಸೆನ್ ಭಾವಚಿತ್ರ ಹೊಂದಿರುವ ಸೇವಾ ಗುರುತಿನ ಚೀಟಿ ಎಂ ನರೇಗಾ ಜಾಬ್ ಕಾರ್ಡ್ ಪ್ಲಾನ್ ಕಾರ್ಡ್ ಭಾವಚಿತ್ರವಿರುವ ಪಿಂಚಣಿ ದಾಖಲಾತಿ ಬ್ಲಾಂಕ್ ಇಲ್ಲವೇ ಮೋಸ್ಟ್ ಆಫೀಸ್ ನೀಡಿರುವ ಭಾವಚಿತ್ರವಿರುವ ಪಾಸ್ ಮಸ್ತಕ ಕಾರ್ಮಿಕ ಸಚಿವಾಲಯದಿಂದ ನೀಡಿರುವ ಆರೋಗ್ಯ ವಿಮೆಕಾರ್ಡ್ ಆಧಾರ್ ಕಾರ್ಡ್ ಬಳಸಿ ಮತದಾನ ಮಾಡಬಹುದು ಉಪಚುನಾವಣೆ ಹಿನ್ನೆಲೆ ಅರೆಸೇನಾ ಪಡೆಗಳೊಂದಿಗೆ ಪೊಲೀಸರ ಹಾಗೂ ಚುನಾವಣಾ ಅಧಿಕಾರಿಗಳ ಎಸ್ ಎಸ್ ಟಿ ತಂಡ ಮುಕ್ತ ನ್ಕಾಯೋಚಿತ ಚುನಾವಣೆಗಾಗಿ ಚೆಕ್ ಮೊಸ್ಟ್ನಲ್ಲಿ ನಿನ್ನೆ ವ್ಯಾಪಕ ತಪಾಸಣಾ ಕಾರ್ಯವನ್ನು ನಡೆಸಿತು

ರಾಜ್ಕದಲ್ಲಿ ಬಿಜೆಪಿ ಇನ್ನೂ ಮೂರು ವರ್ಷ ಅಧಿಕಾರ ನಡೆಸುವುದನ್ನು ತಪ್ಪಿಸಲು ಸಾಧ್ಯವಿಲ್ಲ ಉಪಚುನಾವಣೆ ನಂತರ ಕೆಲವರು ಮತ್ತೆ ಮೈತ್ರಿ ಸರ್ಕಾರ ರಜನೆಯ ಕನಸು ಕಾಣುತ್ತಿದ್ದಾರೆ ಅವರ ಕನಸು ನನಸಾಗುವುದಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ಕುಮಾರ್ ಕಟೀಲ್ ಹೇಳಿದ್ದಾರೆ ಇದೊಂದು ವಿಶಿಷ್ಟ ಚುನಾವಣೆ ಅನರ್ಪ ಶಾಸಕರ ಬಗ್ಗೆ ಪಕ್ಷಾತೀತವಾಗಿ ಪ್ರತಿರೋಧ ಇದೆ ಪಕ್ಷ ನಿಷ್ಠೆಗಾಗಿ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಮತ ಹಾಕಬೇಕಾದ ಸಂಕಟ ಮತದಾರರದ್ದಾಗಿದೆ ಇದೊಂದು ಬಾರಿ ಪಕ್ಷನಿಷ್ಠೆಯನ್ನು ಪಕ್ಷಕಿಟ್ಟು ದೇಶದ ಹಿತಕ್ಕಾಗಿ ಆತ್ಪಸಾಕ್ಷಿಯ ಕರೆಗೆ ಓಗೊಟ್ಟು ಅನರ್ಹರ ವಿರುದ್ಧ ಮತ ಚಲಾಯಿಸಲು ಕಾಂಗ್ರಸ್ ಮುಖಂಡ ಸಿದ್ದರಾಮಯ್ಯ ಕರೆ ನೀಡಿದ್ದಾರೆ ಕರ್ನಾಟಕದಲ್ಲಿ ಪಣ ಅಧಿಕಾರದ ಆಸೆಯಿಂದ ಪಕ್ಷಾಂತರ ಮಾಡಿದ ಅನರ್ಪ ಶಾಸಕರ ವಿರುದ್ಧ ಶೀರ್ಪು ನೀಡುವ ಪರಮಾಧಿಕಾರ ರಾಜ್ಯದ ಜನತೆಗೆ ಸಿಕ್ಕಿದೆ

ಈ ಸಂದರ್ಭದಲ್ಲಿ ಯಾವುದೇ ಅಮಿಷಕ್ಕೆ ಒಳಗಾಗದೆ ರಾಜ್ಯದ ಫನತೆಯನ್ನು ಎತ್ತಿ ಹಿಡಿಯುವ ಶೀರ್ಪನ್ನು ನೀಡಬೇಕು ಎಂದು ಜೆಡಿಎಸ್ ವರಿಷ್ಠ ಎಚ್

ದೇವೇಗೌಡ ಮನವಿ ಮಾಡಿದ್ದಾರೆ ರಾಜ್ಕದಲ್ಲಿ ಉಂಟಾದ ನೆರೆ ಹಾವಳಿಯ ಪರಿಸ್ಥಿತಿಯಲ್ಲಿ ಅಧಿಕಾರವಹಿಸಿಕೊಂಡ ಮುಖ್ಕಮಂತ್ರಿ ಬಿ

ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಪಗಲಿರುಳೆನ್ನದೆ ಸಂತ್ರಸ್ತರ ನೆರವಿಗೆ ನಿಂತಿತ್ತು ಸಮರೋಪಾದಿಯಲ್ಲಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದು ಹಾನಿಗೊಳಗಾದವರಿಗೆ ಪರಿಹಾರ ನೀಡಿದ ಸರ್ಕಾರವನ್ನು ಉಪಚುನಾವಣೆಯಲ್ಲಿ ಗೆಲ್ಲಿಸಿ ಎಂದು ರಾಜ್ಯ ಬಿಜೆಪಿ ಟ್ವಿಟ್ ಮಾಡಿದೆ ಪಕ್ಷಾಂತರಿಗಳನ್ನು ದೇಶದ ಪಲವು ರಾಜ್ಯಗಳ ಮತದಾರರು ತಿರಸ್ಕರಿಸಿದ್ದಾರೆ ಅದರಂತೆ ರಾಜ್ಯದ ಸ್ವಾಭಿಮಾನ ಗೌರವ ಫನತೆ ಕಾಪಾಡಬೇಕಾದ ಸಮಯ ಬಂದಿದೆ ಶಾಸಕರಾಗುವ ಯೋಗ್ಮತೆ ಕಳೆದುಕೊಂಡ ಅನರ್ಪರನ್ನು ಈ ಉಪ ಚುನಾವಣೆಯಲ್ಲಿ ಸೋಲಿಸಬೇಕಿದೆ ಎಂದು ರಾಜ್ಯ ಕಾಂಗ್ರೆಸ್ ಟ್ವಿಟ್ ಮಾಡಿದೆ ಈರುಳ್ಳಿ ಬೆಲೆ ಏರಿಕೆಗೆ ಅತಿವೃಷ್ಟಿ ಕಾರಣವಿರಬಹುದು ಆದರೆ ಇಂತಹ ಸಮಸ್ಠೆಯನ್ನು ನಿರೀಕ್ಷಿಸಿ ಬಳಕೆದಾರರ ಹಿತರಕ್ಷಣೆಗೆ ತ್ರಮ ಕೈಗೊಳ್ಳಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ವಿಧಾನಸಭಾ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ ಈ ಕುರಿತು ಟ್ವಿಟ್ ಮಾಡಿರುವ ಅವರು ಆಂತರಿಕ ಬಳಕೆಗೆ ಅಗತ್ಯವಿದ್ದಷ್ಟು ಈರುಳ್ಳಿ ಆಮದಿಗೆ ಕೇಂದ್ರ ತಕ್ಷಣ ಮುಂದಾಗಬೇಕಿತ್ತು ಕಾಳಸಂತೆಕೋರರ ಅಕ್ರಮದಾಸ್ತಾನು ವಿರುದ್ದ ರಾಜ್ಯಸರ್ಕಾರ ಕ್ರಮ ಕೈಗೊಳಬೇಕಾಗಿತ್ತು ಎರಡೂ ಸರ್ಕಾರಗಳ ವೈಫಲ್ಯದಿಂದಾಗಿಯೇ ಬೆಲೆಏರಿಕೆ ಬಿಸಿಯಿಂದ ಜನ ಸಂಕಷ್ಟ ಎದುರಿಸುವಂತಾಗಿದೆ ಎಂದು ಹೇಳಿದ್ದಾರೆ ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ ರಾಜ್ಯ ಭಾಷೆಗಳನ್ನು ಕಾಪಾಡುವ ನಿಟ್ಟನಲ್ಲಿ ಸೂಕ್ತ ಕಾನೂನು ರೂಪಿಸಬೇಕು ಎಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ಚಂದ್ರಶೇಖರ ಕಂಬಾರ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಪ್ರಲ್ನಾದ ಜೋಶಿ ಖ್ಯಾತ ಸಾಹಿತಿ ಎಸ್

ಬೈರಪ್ಪ ಅವರೊಂದಿಗೆ ಹೊಸದಿಲ್ಲಿಯಲ್ಲಿ ನಿನ್ನೆ ಸಂಸತ್ ಭವನದ ಪ್ರಧಾನಮಂತ್ರಿ ಕಚೇರಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿರುವ ಡಾಕ್ಷರ್ ಚಂದ್ರಶೇಖರ ಕಂಬಾರ ಆಯಾ ರಾಜ್ಯ ಭಾಷೆಯಲ್ಲೇ ಒಂದರಿಂದ ಪತ್ತನೇ ತರಗತಿವರೆಗೆ ಶಿಕ್ಷಣ ವ್ಯವಸ್ಥೆ ಜಾರಿ ಮಾಡಬೇಕು ಎಂದು ಮನವಿ ಸಲ್ಲಿಸಿದರು

ಪೌರತ್ವ ತಿದ್ದುಪಡಿ ವಿಧೇಯಕ ಪ್ರಸ್ತಾವನೆಗೂ ಸಂಪುಟ ಅನುಮೋದನೆ ನೀಡಿದ್ದು ಅದನ್ನು ಸಂಸತ್ತಿನಲ್ಲಿ ಮಂಡಿಸಲಾಗುವುದು ಎಂದು ತಿಳಿಸಿದರು ದೇಶದಲ್ಲಿ ನಡೆಯುತ್ತಿರುವ ಗುಂಪು ಪಲ್ಲೆ ಪ್ರಕರಣಗಳನ್ನು ನಿಗೆಹಿಸಲು ಐ

ಹಾಗೂ ಸಿ ಆರ್

ಕಾಯ್ದೆಗಳಿಗೆ ತಿದ್ದುಪಡಿ ತರುವ ಸಂಬಂಧ ಎಲ್ಲ ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರ ಪತ್ರ ಬರೆದಿದೆ ಎಂದು ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ ರಾಜ್ಯಸಭೆಯ ಪ್ರಶ್ನೋತ್ತರ ಅವಧಿಯಲ್ಲಿ ಸದಸ್ಯರ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು ಗುಂಪು ಪಲ್ಲೆಗಳ ಸಂಬಂಧ ಕಾನೂನಿನಲ್ಲಿ ಸರಿಯಾದ ವಿವರಣೆ ಇಲ್ಲ

ಈ ಸಂಬಂಧ ಸಲಹೆ ನೀಡಲು ಸಮಿತಿಯೊಂದನ್ನು ರಚಿಸಲಾಗಿದ್ದು ಸಮಿತಿಯ ಸಲಹೆ ಹಾಗೂ ರಾಜ್ಯ ಸರ್ಕಾರಗಳ ಅಭಿಪ್ರಾಯ ಪರಿಗಣಿಸಿ ಐಪಿಸಿ ಹಾಗೂ ಸಿ ಆರ್

ಕಾಯ್ದೆಗಳಿಗೆ ತಿದ್ದುಪಡಿ ತರಲಾಗುವುದು ಎಂದು ಸಚಿವರು ಭರವಸೆ ನೀಡಿದರು ಜ್ವಾನದ ತಳಪದಿಯಲ್ಲಿ ದೇಶವನ್ನು ಮುನ್ನಡೆಸಬೇಕಾಗಿದೆ ಬದುಕಿನ ಎಲ್ಲಾ ಕ್ಷೇತ್ರಗಳಲ್ಲಿ ಸವಾಲುಗಳನ್ನು ಎದುರಿಸಲು ಹಿಂಜರಿಯಬೇಡಿ ಎಂದು ಭಾರತೀಯ ಬಾಹ್ಕಾಕಾಶ ಸಂಶೋಧನಾ ಸಂಸ್ಥೆಯ ಮಾಜಿ ಅಧ್ಯಕ್ಷ ರಾಷ್ವೀಯ ನೂತನ ಶಿಕ್ಷಣ ನೀತಿಯ ರಚನಾ ಸಮಿತಿಯ ಅಧ್ಯಕ್ಷ ಡಾಕಸ್ತೂರಿ ರಂಗನ್ ಸಲಹೆ ನೀಡಿದ್ದಾರೆ ಮಂಗಳೂರಿನ ಸಂತ ಅಲೋಶಿಯಸ್ ಕಾಲೇಜಿನ ಸಭಾಂಗಣದಲ್ಲಿ ನಿನ್ನೆ ಬಾಹ್ಯಾಕಾತ ದಾಚೆಗಿನ ಭವಿಷ್ಯ ಎಂಬ ವಿಷಯದ ಕುರಿತು ಆಯೋಜಿಸದ್ದ ದತ್ತಿ ಉಪನ್ನಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಮುಂದಿನ ಎರಡು ವರ್ಷಗಳಲ್ಲಿ ಮಾನವ ಸಹಿತ ಗಗನಯಾತ್ರೆ ಕೈಗೊಳ್ಳಲು ಸಿದ್ದತೆ ನಡೆದಿದೆ

ಈಗ ಚುಟುಕು ಸುದ್ದಿ ನಾಡಪ್ರಭು ಕೆಂಪೇಗೌಡ ಅಧ್ಯಯನ ಕೇಂದ್ರ ಸ್ಥಾಪಿಸಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಹೊರಡಿಸಿದ್ದ ಆದೇಶವನ್ನು ಈಗಿನ ಬಿ

ಯಡಿಯೂರಪ್ಪ ನೇತ್ಯಕ್ವದ ಸರ್ಕಾರ ಹಿಂಪಡೆದಿರುವ ನಿರ್ಧಾರವನ್ನು ಮಾಜಿ ಸಚಿವ ಡಿ

ಶಿವಕುಮಾರ್ ಖಂಡಿಸಿದ್ದಾರೆ

ವೆಂಕಟೇಶ್ ಮೂರ್ತಿ ಆಯ್ಕೆಯಾಗಿದ್ದಾರೆ

ಿಗ ಈರುಳ್ಳಿ ಬೆಲೆ ಏರಿಕೆ ಸಮಸ್ಯೆ ಬಳಕೆದಾರರ ಹಿತರಕ್ಷಣೆಗೆ ್ರಮ ಕೈಗೊಳ್ಳಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಕಾಂಗ್ರೆಸ್ ಮುಖಂಡ ಸಿದ್ದರಾಮಯ್ಯ ಆರೋಪ ಿ ರಾಜ್ಯ ಭಾಷೆಗಳನ್ನು ಕಾಪಾಡುವ ನಿಟ್ಟನಲ್ಲಿ ಸೂಕ್ತ ಕಾನೂನು ರೂಪಿಸಬೇಕು ಎಂದು ಕೋರಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ಚಂದ್ರಶೇಖರ ಕಂಬಾರ ಪ್ರಧಾನಮಂತ್ರಿಗೆ ಮನವಿ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು